ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಡಿಎಂಕೆ ಅಧ್ಯಕ್ಷ ಎಂ

ಸ್ಟಾಲಿನ್ ನಾಳೆ ಪ್ರಮಾಣ ವಚನ ಸ್ವೀಕಾರ

ಕೇಂದ್ರ ಮಾಜಿ ಸಚಿವ ಅಜಿತ್ ಸಿಂಗ್ ನಿಧನ ರಾಷ್ಷಪತಿ ಉಪರಾಷ್ಷಪತಿ ಮತ್ತು ಪ್ರಧಾನಮಂತ್ರಿ ಸೇರಿದಂತೆ ಹಲವು ಗಣ್ಯರಿಂದ ಶೋಕ

ಟೆಸ್ಟ್ ಟ್ರ್ಟಾಕ್ ಟ್ರೀಟ್ ಮತ್ತು ಕೋವಿಡ್ ಮಾರ್ಗಸೂಚಿ ಮೂಲಕ ಕೊರೊನಾ ಸೋಂಕನ್ನು ಸಮರ್ಪಕವಾಗಿ ನಿರ್ವಹಿಸಬೇಕೆಂದು ಸಚಿವಾಲಯ ಸೂಚಿಸಿದೆ ವಿಶ್ದದ ವಿವಿಧ ಭಾಗಗಳಿಂದ ಪಡೆಯಲಾದ ಕೊರೊನಾ ಸಂಬಂಧಿತ ವಸ್ತುಗಳನ್ನು ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಸರಬರಾಜು ಮಾಡಿದೆ ಎಂದು ಕೇಂದ್ರ ಆರೋಗ್ಗ ಸಚಿವಾಲಯ ತಿಳಿಸಿದೆ

ಭಾರತ ಪಡೆದ ಎಲ್ಲಾ ದೇಣಿಗೆ ವಸ್ತುಗಳನ್ನು ವ್ಯವಸ್ಥಿತವಾಗಿ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸರಬರಾಜು ಮಾಡಲಾಗಿದೆ

ಇದರಿಂದ ಲಕ್ಷಾಂತರ ಕೊರೊನಾ ಸೋಂಕಿತರಿಗೆ ಪ್ರಯೋಜನವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ

ಸ್ವಾಲಿನ್ ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ಲೀಕರಿಸಲಿದ್ದಾರೆ

ಎಐಡಿಎಂಕೆ ಹಾಗೂ ಡಿಎಂಕೆಯ ಮಿತ್ರಪಕ್ಷ ಭಾರತ ರಾಷ್ಟೀಯ ಕಾಂಗ್ರೆಸ್ ಪಕ್ಷಗಳು ನಾಳೆ ಶಾಸಕಾಂಗ ಪಕ್ಷಗಳ ಸಭೆ ನಡೆಸಿ ಶಾಸಕಾಂಗ ಪಕ್ಷದ ನಾಯಕನನ್ನು ಆಯ್ಲೆ ಮಾಡಲಿವೆ

ಕೊರೊನಾ ಸಾಂಕ್ರಾಮಿಕ ತೀವ್ರವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಹೊಸ ನಿರ್ಬಂಧಗಳನ್ನು ಪ್ರಕಟಿಸಿದೆ ಪೆಟ್ರೋಲಿಯಂ ಮತ್ತು ಸ್ಟೋಟಕ ಸುರಕ್ಷತಾ ಸಂಸ್ಲೆಯು ಆಕ್ಷಿಜನ್ ಸಿಲಿಂಡರ್ಗಳು ಮತ್ತು ಕ್ರಯೋಜೆನಿಕ್ ಟ್ಯಾಂಕರುಗಳು ಕಂಟೇನರ್ಗಳನ್ನು ಆಮದು ಮಾಡಿಕೊಳ್ಳಲು ಪ್ರಸ್ತುತ ಇರುವ ಜಾಗತಿಕ ತಯಾರಕರ ನೋಂದಣಿ ಮತ್ತು ಅನುಮೋದನೆಯ ಕಾರ್ಯವಿಧಾನವನ್ನು ಕೇಂದ್ರ ಸರಕಾರ ಪರಿಷ್ತರಣೆ ಮಾಡಿದೆ ಕೋವಿಡ್ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಅಂತಹ ನೋಂದಣಿ ಮತ್ತು ಅನುಮೋದನೆ ನೀಡುವ ಮೊದಲು ಜಾಗತಿಕ ತಯಾರಕರ ಉತ್ಪಾದನಾ ಫಟಕಗಳ ಭೌತಿಕ ತಪಾಸಣೆಯನ್ನು ನಡೆಸಲು ಇದ್ದ ನಿಯಮವನ್ನು ಸರಳಗೊಳಿಸಿದೆ ಈಗ ತಯಾರಕರು ಐಎಸ್ಒ ಪ್ರಮಾಣಪತ್ರ ಸಿಲಿಂಡರ್ಗಳು ಟ್ನಾಂಕರುಗಳು ಕಂಟೇನರ್ಗಳು ಅವುಗಳ ನಿರ್ದಿಷ್ಲತೆಗಳು ರೇಖಾಚಿತ್ರಗಳು ಮತ್ತು ಬ್ಯಾಚ್ ಸಂಖ್ಯೆಗಳ ಪಟ್ಷಿ ಹೈಡ್ರೋ ಪರೀಕ್ಷಾ ಪ್ರಮಾಣ ಪತ್ರ ಮತ್ತು ಮೂರನೇ ವ್ಯಕ್ತಿಗಳ ತಪಾಸಣಾ ಪ್ರಮಾಣಪತ್ರ ಸೇರಿದಂತೆ ವಿವರಗಳನ್ನು ಸಲ್ಲಿಕೆ ಮಾಡಿದ ಕೂಡಲೇ ಯಾವುದೇ ವಿಳಂಬವಿಲ್ಲದೆ ಆನ್ಲೈನ್ನಲ್ಲೇ ಪರವಾನಗಿ ನೀಡಲು ಅವಕಾಶ ಕಲ್ಲಿಸಲಾಗಿದೆ

ಅಜಿತ್ ಸಿಂಗ್ ಅವರು ಬೆಳಿಗ್ಗೆ ತಮ್ಲ ಕೊನೆಯುಸಿರೆಳೆದರು ಎಂದು ಅವರ ಪುತ್ರ ಜಯಂತ್ ಚೌಧರಿ ಖಚಿತಪಡಿಸಿದ್ದಾರೆ ಶ್ರೀ ಸಿಂಗ್ ಅವರು ಗುರುಗ್ರಾಮ್ನ ಖಾಸಗಿ ಆಸ್ಪತ್ರೆಯಲ್ಲಿ ಕೋವಿಡ್ ಸೋಂಕಿಗೆ ಚಿಕಿತ್ಸೆ ಪಡೆಯುತ್ತಿದ್ದರು

ಅಜಿತ್ ಸಿಂಗ್ ಅವರ ನಿಧನಕ್ಕೆ ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ಶೋಕ ವ್ಯಕ್ತಪಡಿಸಿದ್ದಾರೆ ಅಜಿತ್ ಸಿಂಗ್ ಅವರು ಯಾವಾಗಲೂ ರೈತರ ಪರ ಧ್ವನಿ ಎತ್ತುತ್ತಿದ್ದರು ಸಾರ್ವಜನಿಕ ಪ್ರತಿನಿಧಿಯಾಗಿ ಮತ್ತು ಸಚಿವರಾಗಿ ಅಜಿತ್ ಸಿಂಗ್ ಅವರು ದೇಶದ ರಾಜಕೀಯದ ಮೇಲೆ ವಿಶಿಷ್ಷ ಛಾಪು ಮೂಡಿಸಿದ್ದಾರೆ ಎಂದು ಅವರು ಟ್ನೀಟ್ ಮಾಡಿದ್ದಾರೆ

ವೆಂಕಯ್ಯನಾಯ್ಡು ಅವರೂ ಕೂಡ ಅಜಿತ್ ಸಿಂಗ್ ಅವರ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿದ್ದಾರೆ ಅವರು ರೈತರ ಕಲ್ಯಾಣ ಹಾಗೂ ಕೃಷಿಗೆ ನೀಡಿದ ಕೊಡುಗೆಗಳನ್ನು ಸದಾ ಸ್ಕರಿಸಲಾಗುತ್ತಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಅಜಿತ್ ಸಿಂಗ್ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೂ ಕೂಡ ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ ರೈತರ ಏಳಿಗೆಗಾಗಿ ಅವರು ಸದಾ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದರು ಕೇಂದ್ರದ ಹಲವಾರು ವಿಭಾಗಗಳಲ್ಲಿ ಅವರು ಉತ್ತಮ ಹೊಣೆಗಾರಿಕೆ ನಿಭಾಯಿಸಿದ್ದರು ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ಅಜಿತ್ ಸಿಂಗ್ ಅವರ ನಿಧನಕ್ಕೆ ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ

ಮಹಾರಾಷ್ಟ